ರಾಜ್ಯದ ಎಲ್ಲಾ ಕಾಲಾ ಕಾಲೇಜುಗಳಲ್ಲಿ ಸ್ವಾಕಂತ್ರ್ಯದ ಪ್ರಾಮುಖ್ಯತೆ ಸಾರುವ ವಿಶೇಷ ಕಾರ್ಯಕ್ರಮ ಮುಖ್ಯಮಂತ್ರಿ ಬಿಎಸ್

ಕೊರೊನಾ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ರಾಜ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಲಹೆ

ಎಸ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃಕ್ವದ ಕೇಂದ್ರ ಸರ್ಕಾರಕ್ಕೆ ಆತ್ಮರ್ಭರ ಭಾರತದ ಪರಿಕಲ್ಪನೆಯನ್ನು ಸಕಾರಗೊಳಿಸುವ ಸಾಮರ್ಥ್ಯವಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತನಾಡಿ ದೇಶಕ್ಕೆ ಅನೇಕರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ದೊರಕಿದೆ ಪ್ರಧಾನಮಂತ್ರಿಯವರ ಆಶಯದಂತೆ ಸ್ವಾತಂತ್ರ್ಯದ ಓನ್ನೆಲೆ ಸ್ವಾತಂತ್ರ್ಯ ಹೋರಾಟಗಾರರ ಚಿಂತನೆಗಳನ್ನು ವಿದ್ಧಾರ್ಥಿಗಳು ಪಾಗೂ ಯುವಜನರಿಗೆ ತಲುಪಿಸುವ ದಿಸೆಯಿಂದ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸ್ಥಾತಂತೋತ್ಲವದ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು ಆರೋಗ್ಯ ಪಾಗೂ ಜಲ್ಲಾ ಉಸ್ತುವಾರಿ ಸಚಿವ ಡಾ

ಆತ್ಮಿರ್ಭರ ಭಾರತದ ಪ್ರಾಮುಖ್ಯತೆಯನ್ನು ಈ ಮಹೋತ್ಸವ ತಿಳಿಸುತ್ತದೆ ಎಂದರು

ಸೈಕಲ್ ಜಾಥಾ ಯೋಗಾ ಪಾಗೂ ರಂಗೋಲಿ ಸ್ಪರ್ಧೆಗೆ ಜಿಲ್ಲಾಧಿಕಾರಿ ಎಸ್ ಅಶ್ವಥಿ ಜಾಲನೆ ನೀಡಿದರು ಸ್ವಾತಂತ್ರ್ಯ ಹೋರಾಟಗಾರರಾದ ಬಿ

ಶ್ರೀನಿವಾಸಮೂರ್ತಿ ಶ್ರೀರಂಗಪಟ್ಟಣದ ಪನುಮಂತಯ್ಯ ಮೊದಲಾದವರು ಭಾಗವಹಿಸಿದ್ದರು ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯುವಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾ ನಾರಾಯಣಗೌಡ ನಮ್ಮ ದೇಶದ ಸ್ವಾತಂತ್ರ್ಯಸಂಗ್ರಾಮಕ್ಕೆ ಪಲವಾರು ಹೋರಾಟಗಾರರ ತ್ಯಾಗ ಬಲಿದಾನವಿದೆ

ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕರ್ಮಭೂಮಿ ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ ಸ್ವಾತಂತ್ರೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅರವಿಂದ ಲಿಂಬಾವಳಿ ಅನೇಕರ ತ್ಯಾಗ ಬಲಿದಾನದಿಂದ ದೇಶ ಸ್ವಾತಂತ್ರ್ಮ ಪಡೆದಿದೆ ಇದೊಂದು ಜನಾಂದೋಲನ ಆಗಬೇಕೆಂಬುದು ಪ್ರಧಾನಿಯವರ ಕನಸಾಗಿದೆ ಮುಂದಿನ ರಚನಾತ್ಮಕ ಅಭಿವೃದ್ಧಿಪರ ಯೋಜನೆಗಳಿಗೆ ಇದು ಪ್ರೇರಣೆಯಾಗಬೇಕಾಗಿದೆ ಎಂದು ಹೇಳಿದರು ದೇಶಕ್ಕೆ ಬಂದಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಸಮೃದ್ಧ ಭಾರತವನ್ನು ನಿರ್ಮಾಣಗೊಳಿಸಲು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಗೊಳಿಸಬೇಕಾಗಿದೆ ಎಂದು ಸಂಸದ ಡಿ

ಸುರೇಶ್ ಹೇಳಿದ್ದಾರೆ ಇಂದು ರಾಮನಗರದಲ್ಲಿ ಸ್ವಾತಂತ್ರೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದೇಶದ ಲಕ್ಷಾಂತರ ಜನರ ತ್ಯಾಗ ಮತ್ತು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಮ ಬಂದಿದ್ದು ಸ್ವಾತಂತ್ರ್ಕಕ್ಕಾಗಿ ಪ್ರಾಣತ್ಕಾಗ ಮಾಡಿದವರನ್ನು ಸ್ತರಿಸಬೇಕಾಗಿರುವುದು ಎಲ್ಲರ ಅದ್ಯ ಕರ್ತವ್ಯ ಎಂದರು

ಸುರೇಶ್ ಹೇಳಿದರು ಆಕಾಶವಾಣಿ ಸುದ್ಧಿ ಸೇವಾ ವಿಭಾಗದ ಪ್ರಧಾನ ಮಹಾನಿರ್ದೇಶಕ ಎನ್ ವೇಣುಧರ್ ರೆಡ್ಡಿ ಅವರು ಗುವಹಾಟಿಯಲ್ಲಿ ಅಲ್ಲಿನ ಪ್ರಾದೇಹಿ ಜನಸಂಪರ್ಕ ಕಾರ್ಯಾಲಯ ವತಿಯಿಂದ ಅಜಾದಿ ಕಿ ಅಮೃತ್ ಮಹೋತ್ಸವ್ದ ಅಂಗವಾಗಿ ಆಯೋಜಿಸಲಾದ ಭಾಯಾಚಿತ್ರ ಪ್ರದರ್ಶನವನ್ನು ಇಂದು ಉದ್ಘಾಟಿಸಿದರು ಕೋವಿಡ್ ಆರ್ಥಿಕ ಸಂಕಷ್ಟ ಇರುವುದರಿಂದ ಈ ಬಾರಿ ಹೆಚ್ಚಿನ ಗಾತ್ರದ ಬಜೆಟ್ ನೀಡುವುದಿಲ್ಲ ಎಂಬ ಅಪನಂಬಿಕೆ ಇತ್ತು ಅದರೆ ಮುಖ್ಯಮಂತ್ರಿಯವರು ಹೆಚ್ಚು ಗಾತ್ರದ ಬಜೆಚ್ ಮಂಡಿಸಿ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸಿದ್ದಾರೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಹೇಳಿದ್ದಾರೆ ವಿದುರಾಶ್ವತ್ಥದಲ್ಲಿ ಮಾತನಾಡಿದ ಅವರು ಮಹಿಳಾ ಅಸಮಾನತೆ ದೂರವಾಗಿಸಲು ಅಂತಾರಾಷ್ಟೀಯ ಮಹಿಳಾ ದಿನದಂದು ಮಂಡಿಸಿದ ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಉತ್ತಮ ಕೊಡುಗೆ ನೀಡಲಾಗಿದೆ ಎಂದು ಡಾ

ಬಜೆಟ್ನಲ್ಲಿ ಚಿಕ್ಕಬಳ್ಯಾಮರ ಜಲ್ಲೆಗೆ ನಂದಿ ಬೆಟ್ಟಿ ಎಕ್ಷಿನ ಹೊಳೆ ಯೋಜನ ಜಾರಿ ಸೇರಿದಂತೆ ಪತ್ತು ಪಲವು ಕಾರ್ಯಕ್ರಮಗಳನ್ನು ನೀಡಲಾಗಿದೆ ಎಂದರು

ಸಭೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗುತ್ತಿರುವ ಕೋರೋನಾ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಕಡ್ಡಾಯವಾಗಿ ಪಾಲಿಸಬೇಕಾದ ಕೆಲವು ಕ್ರಮಗಳನ್ನು ಸೂಚಿಸಲಾಗಿದೆ ಈಗಾಗಲೇ ಚಾಲ್ತಿಯಲ್ಲಿರುವಂತೆ ಕೇರಳ ಮತ್ತು ಮಹಾರಾಷ್ಟಗಳಿಂದ ಬರುವವರಿಗೆ ಆರ್ ಟಿ ಪಿ ಸಿ ಆರ್ ನೆಗೆಟವ್ ವರದಿ ಕಡ್ಡಾಯವಾಗಿದ್ದು ಗಡಿ ಭಾಗಗಳಲ್ಲಿ ವರದಿ ಪರಿಶೀಲನೆಯನ್ನು ಕಟ್ಟು ನಿಟ್ಟಾಗಿ ಮಾಡುವಂತೆ ಸೂಚಿಸಲಾಗಿದೆ

ದಾವಣಗರೆ ಬಳ್ಳಾರಿ ಮೈಸೂರು ಬೆಳಗಾವಿ ಹಾಗೂ ದಕ್ಷಿಣ ಕನ್ನಡ ಜಲ್ಲೆಗಳಲ್ಲಿ ಆರ್ ಟ ಪಿಸಿಆರ್ ಪರೀಕ್ಷಾ ಪ್ರಮಾಣವನ್ನು ಪೆಟ್ಟಿಸಲು ಆಗತ್ಯ ತ್ರಮ ಕೈಗೊಳ್ಳಲಾಗುವುದೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ವತ್ರೆಯ ಪ್ರಧಾನಮಂತ್ರಿ ಸ್ವಾಸ್ಟ ಸುರಕ್ಷಾ ಯೋಜನೆಯ ಫಟಕದಲ್ಲಿ ಇಂದು ಕೋವಿಡ್ ಲಸಿಕೆಯನ್ನು ಪಡೆದುಕೊಂಡರು ಆರೋಗ್ಡ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಕೂಡ ವಿಕ್ಟೋರಿಯಾ ಆಸ್ತ್ರೆಯಲ್ಲಿ ಕೋವಿಡ್ ಲಸಿಕೆ ತೆಗೆದುಕೊಂಡರು ಬಳಿಕ ಟ್ವೀಟ್ ಮಾಡಿದ ಸಚಿವರು ಎಲ್ಲ ಓರಿಯ ನಾಗರಿಕರು ಪಾಗೂ ಅರ್ಪ ವ್ಯಕ್ತಿಗಳು ಆದಷ್ಟು ಬೇಗ ನೋಂದಣಿ ಮಾಡಿಸಿ ಲಸಿಕೆ ಪಡೆಯಬೇಕೆಂದು ಮನವಿ ಮಾಡಿದರು

ಈ ಕುರಿತು ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾ

ಜಗದೀಶ ಪೈ ಪ್ರಶ್ತಿ ಮರಸ್ನತರ ಪಟ್ಟಿ ಬಿಡುಗಡೆ ಮಾಡಿದರು ಜಾನಪದ ಕ್ಷೇತ್ರದಲ್ಲಿ ಲಕ್ಷಿ ಕೃಷ್ಣ ಸಿದ್ದಿ ಅವರು ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕವನ ವಿಭಾಗದಲ್ಲಿ ಕ್ಷೇಮ್ ಮೊರಾಸ್ ಮಂಗಳೂರು ಅವರ ಏಕ್ ಮೂಟ್ ಪಾವ್ಲೊ್ಧ ಸಣ್ಣ ಕತೆ ವಿಭಾಗದಲ್ಲಿ ಡೆಸಾ ಮಥಾಯಸ್ ಅವರ ನವಿ ದಿಶಾ ಲೇಖನ ವಿಭಾಗದಲ್ಲಿ ಸ್ತೀವನ್ ಕ್ಷಾಡ್ರಸ್ ಪರ್ಮುದೆ ಅವರ ಸುಗಂಧು ಸ್ವಾಸ್ ಪುತ್ತಕಗಳು ಪುಸ್ತಕ ಪುರಸ್ಕಾರಕ್ಕೆ ಆಯ್ಕೆಯಾಗಿವೆ

ಕನ್ನಡ ಮತ್ತು ಸಂಸ್ಟೃತಿ ಸಚಿವ ಅರವಿಂದ ಲಿಂಬಾವಳಿ ಅವರ ಸಮಯ ಗೊತ್ತುಪಡಿಸಿಕೊಂಡು ಶೀಘ್ರದಲ್ಲಿ ಪ್ರಕ್ತಿ ಪ್ರದಾನ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಡಾ

ಕುಂದರ್ ಹೇಳದ್ದಾರೆ ಶಿವಮೊಗ್ಗದಲ್ಲಿಂದು ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು

ಕೌಟುಂಜಕ ದೌರ್ಜನ್ನಗಳಿಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸುವುದಕ್ಕಿಂತ ಆಪ್ತ ಸಮಾಲೋಜನೆ ಪರಸ್ಪರ ಮಾತುಕತೆಗೆ ಆದ್ದತೆ ನೀಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ವಕಿಯಿಂದ ಕಾಯಕ ಶರಣರ ಜಯಂತಿ ಜಿಲ್ಲಾಡಳಿತದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕಾಯಕ ಶರಣರಾದ ಮಾದಾರ ಚೆನ್ನಯ್ಕ ಪರಳಯ್ಕ ಡೋಪರ ಕಕ್ಕಯ್ಕ ಅವರ ಭಾವಚಿತ್ರಗಳಿಗೆ ಕನ್ನಡ ಮತ್ತು ಸಂಸ್ಕಕಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಆರಾಧ್ಯ ಮಷ್ಪನಮನ ಸಲ್ಲಿಸಿದರು

ರಾಜ್ಡದ ಕರಾವಳಿಯ ಕೆಲ ಕಡೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ ಉತ್ತರ ಒಳನಾಡಿನಲ್ಲಿ ಒಣಪವೆ ಮುಂದುವರೆದಿತ್ತು

ಮುನ್ನೂಚನೆಯಂತೆ ರಾಜ್ಯದ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಂಭವವೆಂಗಳೂರು ಪಾಗೂ ಸುತ್ತಮುತ್ತ ಭಾಗಶಃ ಮೋಡ ಕುದ ವಾತಾವರಣ